ಭಟ್ನಾಗರ್ ಜಮ್ಮವಿನಲ್ಲಿ ತಿಳಿಸಿದ್ದಾರೆ ನಕ್ಸಲ್ ವಿರುದ್ಲದ ಕಾರ್ಯಾಚರಣೆಯಲ್ಲಿ ಸಿಆರ್ಪಿಎಫ್ ಯಶಸ್ವಿಯಾಗಿದೆ ನಕ್ಸಲ್ ಪ್ರಾಬಲ್ಟ ಪ್ರದೇಶಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದ್ದು ತೊಂದರೆಗೆ ಸಿಲುಕಿರುವವರನ್ನು ಸಿಆರ್ಪಿಎಫ್ ಸಂಪರ್ಕಿಸಲು ಪ್ರಯತ್ನಿಸುತ್ತಿದೆ

ಕಾಶ್ವೀರದಲ್ಲಿ ಕಾನೂನು ಮತ್ತು ಸುವ್ಬವಸ್ಥೆ ಉತ್ತಮವಾಗಿದ್ದು ಕಾರ್ಯಾಚರಣೆಯಲ್ಲಿ ಗಾಯಗೊಳ್ಳುತ್ತಿರುವ ಸಿಬ್ಬಂದಿ ಸಂಬ್ಯೆ ಇಳಿಮುಖವಾಗಿದೆ ಎಂದು ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಭಾನುವಾರ ಆಕಾಶವಾಣಿಯಲ್ಲಿ ಬಿತ್ತರವಾಗಲಿದೆ ದೇಶ ವಿದೇಶದಲ್ಲಿರುವ ಭಾರತೀಯರೊಂದಿಗೆ ಪ್ರಧಾನಿ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ

ಈ ಕಾರ್ಯಕ್ರಮ ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಪ್ರಸಾರವಾಗಲಿದೆ ಅಲ್ಲದೆ ಯೂ ಟ್ಯೂಬ್ ವಾಹಿನಿ ಪ್ರಧಾನಮಂತ್ರಿ ಕಛೇರಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣಿ ಹಾಗೂ ದೂರದರ್ಶನದ ಜಾಲತಾಣಗಳಲ್ಲೂ ಬಿತ್ತರಗೊಳ್ಳಲಿದೆ

ಕೊಡಗು ಜಿಲ್ಲೆಯಲ್ಲಿ ಉಂಟಾಗಿರುವ ಪ್ರವಾಪ ಹಾಗೂ ಭೂ ಕುಸಿತದಿಂದ ಅಪಾರ ಪ್ರಮಾಣದ ಹಾನಿಯಾಗಿದೆ ಕೊಡಗು ಜಿಲ್ಲೆಯ ಮನಶ್ವೇತನಕ್ಕೆ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ನೆರವು ನೀಡಲಿದೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಅವರು ನಿನ್ನೆ ಪ್ರವಾಹಖೀಡಿತ ಜಿಲ್ಲೆಗೆ ಭೇಟಿ ನೀಡಿ ಪರಿಹಾರ ಕಾರ್ಯದ ಪ್ರಗತಿ ಪರಿಶೀಲನೆ ನಡೆಸಿದರು

ಖಾದರ್ ಹೇಳಿದ್ದಾರೆ ಪ್ರವಾಪ ತ್ಗಿರುವ ಪರಿಣಾಮ ಕೊಡಗು ಜಿಲ್ಲೆಯಲ್ಲಿ ಮನರ್ ವಸತಿ ಕೇಂದ್ರಗಳಲ್ಲಿ ನೆಲೆಕಂಡಿದ್ದ ಜನರು ಮನೆಗಳತ್ತ ತೆರಳುತ್ತಿದ್ದಾರೆ ಆ ಪ್ರದೇಶಗಳ ಮನರ್ ನಿರ್ಮಾಣ ಜಿಲ್ಲಾಡಳಿತಕ್ಕೆ ದೊಡ್ಡ ಸಮಸ್ಕೆಯಾಗಿದೆ ಪ್ರವಾಹದ ಸಂತ್ರಸ್ತರಿಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರ ಭಾಗಗಳಲ್ಲಿ ಕೆಲಸ ನೀಡುವ ಬಗ್ಗೆ ಹಲವು ಉದ್ವಿಮೆದಾರರು ಆಷ್ಟಾನ ನೀಡಿದ್ದಾರೆಂದು ಸುದ್ವಿಸಂಸ್ತ ವರದಿ ಮಾಡಿದೆ

ತೆರಿಗೆ ವಿನಾಯಿತಿ ನೀಡುವುದರ ಜತೆಗೆ ಕೆಲವು ನಿಯಮಗಳನ್ನು ಸಡಿಲಿಸಲು ಎರಡೂ ದೇಶಗಳು ಪರಸ್ಪರ ಸಮ್ಮತಿಸಿವೆ ದೆಹಲಿಯ ಪ್ರಗತಿ ಮೈದಾನದಲ್ಲಿಂದು ಮಸ್ತಕ ಮತ್ತು ಲೇಖನ ಸಾಮಗ್ರಿ ಮೇಳ ಪ್ರಾರಂಭವಾಗಲಿದೆ ಈ ಅವಳಿ ಸಮಾರಂಭವನ್ನು ಮಾನವ ಸಂಪನ್ಮೂಲ ಅಭಿವೃದ್ದಿ ಖಾತೆ ಕೇಂದ್ರ ಸಚಿವ ಸತ್ಯಪಾಲ್ ಸಿಂಗ್ ಉದ್ಘಾಟಿಸಲಿದ್ದಾರೆ

ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವಿದೆ ಹೆಚ್ಚು ಜನರನ್ನು ಆಕರ್ಷಿಸಲು ಮತ್ತು ಓದುವ ಅಭ್ಯಾಸವನ್ನು ಬೆಳೆಸುವ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಚಿತ್ರಕಲಾ ಸ್ತರ್ಧ ಏರ್ಪಡಿಸಲಾಗಿದೆ ವಿಜೇತರಿಗೆ ನಗದು ಬಹುಮಾನ ನೀಡಲಾಗುವುದು ಗುಜರಾತ್ನ ದಾಹೋದ್ ಜಿಲ್ಲೆಯ ಲಿಮ್ಮೇಡಾ ತಾಲೂಕಿನ ಧದೆಲಾ ಗ್ರಾಮದಲ್ಲಿ ಇಂದು ರಾಜ್ಯ ವ್ಯಾಪ್ತಿಯ ಸೇವಾಸೇತು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ವಿಜಯಭಾಯಿ ರೂಪಾನಿ ಚಾಲನೆ ನೀಡಲಿದ್ದಾರೆ

ಶಿಬಿರದಲ್ಲಿ ಮುಖ್ಯಮಂತ್ರಿ ರೂಪಾನಿ ಫಲಾನುಭವಿಗಳಿಗೆ ನೆರವು ಮತ್ತು ಪ್ರಮಾಣಪತ್ರಗಳನ್ನು ವಿತರಿಸಿದರು

ಇಸ್ಲಾಮಾಬಾದ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಸಚಿವ ಮೆಹ್ಮೂದ್ ಖುರೇಷಿ ಪ್ರಸ್ತುತ ಬಿಕ್ಕಟ್ಟಿನ ನಡುವೆಯೂ ಭಾರತದೊಂದಿಗೆ ಉತ್ತಮ ಸಂಬಂಧ ಹೊಂದಲು ಪಾಕಿಸ್ತಾನ ಬಯಸಿದೆ ಈ ಬಗ್ಗೆ ಸಕಾರಾತ್ಮಕ ನಿಲುವು ಹಾಗೂ ಆಶಾಭಾವ ಹೊಂದಿದೆ ಎಂದು ಹೇಳಿದ್ದಾರೆ ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ಸಾಗದ ಕಾರಣ ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ನಡೆಸುವುದಿಲ್ಲ ಎಂದು ಭಾರತ ಸ್ವಷ್ಟಪಡಿಸಿದೆ

ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಓಣಂ ಪಬ್ಬದ ಶುಭ ಕೋರಿದ್ದಾರೆ ಪ್ರವಾಪದಿಂದ ಚೇತರಿಸಿಕೊಳ್ಳುತ್ತಿರುವ ಕೇರಳದ ಜನತೆಯ ಹೊಸ ಆರಂಭಕ್ಕೆ ನಾಂದಿಯಾಗಿರುವ ಓಣಂ ಪಬ್ಬದ ಶುಭ ಸಂದೇಶ ನೀಡಿದ್ದಾರೆ ಪ್ರಕೃತಿ ವಿಕೋಪದಿಂದ ಚೇತರಿಸಿಕೊಳ್ಳುತ್ತಿರುವ ಜನತೆಗೆ ಓಣಂ ಶಾಂತಿ ಮತ್ತು ಸಂತಸ ತರಲಿ ಎಂದು ಪಾರೈಸಿದ್ದಾರೆ ಪ್ರಸಾರ ಮತ್ತು ಮಾಹಿತಿ ಪಂಚಿಕೆ ಸಂಬಂಧ ಭಾರತದ ಪ್ರಸಾರ ಭಾರತಿ ಮತ್ತು ಮ್ಯಾನ್ಮಾರ್ರ ಮಿಜಿಮಾ ಮಾಧ್ಯಮ ಸಮೂಪ ಸಪಕಾರ ಒಪ್ಪಂದಕ್ಕೆ ಸಹಿ ಪಾಕಿವೆ ಪ್ರಸಾರ ಭಾರತಿ ಅಧ್ಯಕ್ಷ ಶತಿ ಶೇಖರ್ ವೆಂಪತಿ ಮತ್ತು ಮಿಜಿಮಾ ವ್ಯವಸ್ಥಾಪಕ ನಿರ್ದೇಶಕರ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಸಂಸ್ಕೃತಿ ಮನರಂಜನೆ ಶಿಕ್ಷಣ ವಿಜ್ಞಾನ ಕ್ರೀಡೆ ಸೇರಿದಂತೆ ಉಭಯ ಹಿತಾಸಕ್ತಿಯ ಪಲವು ವಿಷಯಗಳ ಕುರಿತು ಒಪ್ಪದ ಮಾಡಿಕೊಳ್ಳಲಾಗಿದೆ ಸುದ್ದಿ ಮತ್ತು ಸಾಂಸ್ಕತಿಕ ವಿಷಯಗಳ ಮಾಧ್ಯಮ ವಿನಿಮಯ ಮಾಡಿಕೊಳ್ಳಲಾಗುವುದು ಎಂದು ಶಶಿ ಶೇಖರ್ ವೆಂಪತಿ ಹೇಳಿದ್ದಾರೆ